ಕೇಂದ್ರ ಸರ್ಕಾರ ದತ್ತಾಂಶ ಸಂರಕ್ಷಣಾ ಕಾನೂನನ್ನು ಶೀಘ್ರದಲ್ಲೇ ಜಾರಿಗೆ ತರಲಿದ್ದು ಸಂಸತ್ತಿನ ಆಯ್ಲೆ ಸಮಿತಿಯು ಈ ಕುರಿತು ಈಗಾಗಲೇ ಪರಿಶೀಲನೆ ನಡೆಸುತ್ತಿದೆ ಎಂದರು

ದೇಶದಲ್ಲಿ ಕೊರೊನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಆರೂವರೆ ಲಕ್ಷದ ಗಡಿ ದಾಟಿದೆ

ಭಾರತೀಯ ವ್ತೆದ್ಯಕೀಯ ಸಂಶೋಧನಾ ಪರಿಷತ್ ನಿರಂತರವಾಗಿ ತಪಾಸಣೆ ಕಾರ್ಯವನ್ತು ಮುಂದುವರಿಸಿದೆ

ಮಹಾರಾಷ್ಟ್ರ ತಮಿಳುನಾದು ಮತ್ತು ದೆಹಲಿಯಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಳವಾಗಿದ್ದು

ಎಂದು ಐಸಿಎಂಆರ್ ವರದಿ ಮಾಡಿದೆ

ಕಳೆದ ಹಲವು ತಿಂಗಳುಗಳಿಂದ ಲಸಿಕೆ ಅಭಿವೃದ್ಧಿ ಪಡಿಸುವ ಪ್ರಯತ್ನ ಮುಂದುವರೆದಿದ್ಲು ಈ ನಿಟ್ಲಿನಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಂಡು ಬಂದಿದೆ

ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ವಿಜ್ಞಾನಿಗಳು ಸಹ ಪರೀಕ್ಷೆಯ ಪ್ರತಿಯೊಂದು ಅಂಕಿ ಅಂಶದ ಮೇಲೆ ನಿಗಾ ವಹಿಸಿದ್ದಾರೆ ಎಂದು ಡಾ ಹರ್ಷವರ್ಧನ ತಿಳಿಸಿದರು

ಕೇಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು

ಸಾಂಕ್ರಾಮಿಕ ರೋಗದ ವಿರುದ್ದ ಹೋರಾದಲು ಹಾಗೂ ಇದಕ್ಕೆ ಪೂರಕವಾಗಿ ಪರಿಣಾಮಕಾರಿ ಎನಿಸುವ ರೀತಿಯಲ್ಲಿ ಮಹತ್ವದ್ದಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಆಶಾಭಾವನೆ ವ್ಯಕ್ತಪಡಿಸಿದರು ಸಾಲ ಯೋಜನೆ ಹೆಚ್ಚಿನ ದ್ರವ್ಯತೆ ನೇರ ನಗದು ವರ್ಗಾವಣೆ ಉದ್ಯೋಗ ಖಾತ್ರಿ ಯೋಜನೆಗಳಂತಹ ಕಾರ್ಯಕ್ರಮದ ಮೂಲಕ ಭಾರತ ಯಾವ ರೀತಿಯಲ್ಲಿ ಸಮತೋಲನ ಸಾಧಿಸಿದೆ ಎಂಬುದರ ಕುರಿತು ಹಣಕಾಸು ಸಚಿವರು ಸಭೆಗೆ ಮಾಹಿತಿ ನೀಡಿದರು ಸಿಪಾಯಿ ದಂಗೆಯ ಮುಂಚೂಣಿ ನಾಯಕ ಸ್ವಾತಂತ್ರ್ತ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮ ಶತಮಾನೋತ್ವವದ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಟ್ವೀಟ್ ಮೂಲಕ ಅವರನ್ನು ಸ್ಮರಿಸಿಕೊಂಡಿದ್ದಾರೆ ಸ್ವಾತಂತ್ರ್ ಸಂಗ್ರಾಮದ ಸ್ವೊರ್ತಿಯಾಗಿದ್ದ ಸಿಪಾಯಿ ದಂಗೆಯ ನಾಯಕ ಮಂಗಲ್ ಪಾಂಡೆ ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸಿದ ಗಣ್ಯರು ಟ್ವೀಟ್ ಮೂಲಕ ಅವರಿಗೆ ಭಾವಪೂರ್ಣ ನಮನ ಸಲ್ಲಿಸಿದ್ದಾರೆ

ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ರವಾಹ ಪರಿಸ್ಗಿತಿ ಕುರಿತಂತೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದರು ಇದರ ಜೊತೆಗೆ ಬಾಗ್ಜಿಲ್ನ ಅನಿಲ ದುರಂತ ಕುರಿತು ಪ್ರಧಾನಿ ಅವರು ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿದರು ಸಂತ್ರಸ್ತರ ಪುನರ್ವಸತಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅವರು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದರು ಕೇಂದ್ರದಿಂದ ಎಲ್ಲಾ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದರು ಪರಿಹಾರ ಕಾರ್ಯವನ್ನು ಚುರುಕುಗೊಳಿಸುವಂತೆ ಸಲಹೆ ಮಾಡಿದರು

ಕಾಜಿರಂಗ ರಾಷ್ಟೀಯ ಉದ್ಯಾನ ಸಂಪೂರ್ಣವಾಗಿ ಜಲಾವ್ಪತಗೊಂಡಿದೆ

ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ಕೆ ರಾಜ್ಯ ಸರ್ಕಾರದ ಜೊತೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ತೆರಿಗೆ ಪಾವತಿದಾರರು ಆದಾಯ ತೆರಿಗೆ ಇಲಾಖೆಯಲ್ಲಿ ಲಭ್ಯವಿರುವ ತೆರಿಗೆ ಮತ್ತು ಹಣಕಾಸಿನ ವಹಿವಾಟಿನ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಮೌಲ್ಯೀಕರಿಸಲು ಮತ್ತು ಸ್ವಯಂಪ್ರೇರಿತ ಅನುಸರಣೆಯನ್ನು ಉತ್ತೇಜಿಸುವುದು ಇ ಅಭಿಯಾನದ ಉದ್ಗೇಶವಾಗಿದೆ

ಜಮ್ಮು ಕಾಶ್ಮೀರದಲ್ಲಿ ಮೂವರು ನಾಗರಿಕರ ಹತ್ಯೆಗೆ ಕಾರಣವಾಗಿರುವ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿರುವ ಭಾರತ ಈ ಸಂಬಂಧ ಪಾಕಿಸ್ತಾನ ಹೈಕಮೀಷನ್ಗೆ ಸಮನ್ಪ್ ನೀಡಿದೆ ಜಮ್ಮು ಕಾಶ್ಲೀರದ ಕ್ಸೆಷ್ಲಾ ಘಾಟಿ ಸೆಕ್ಸರ್ನಲ್ಲಿ ಕಳೆದ ಶುಕ್ರವಾರ ರಾತ್ರಿ ಪಾಕಿಸ್ತಾನದ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿ ನಡೆಸಿದ ಪರಿಣಾಮ ಒಂದು ಮಗು ಸೇರಿದಂತೆ ಮೂವರು ನಾಗರಿಕರು ಮೃತಪಟ್ಟಿದ್ದರು ಇವರು ಒಂದೇ ಕುಟುಂಬದವರಾಗಿದ್ದು ಈ ಘಟನೆಗೆ ಕಾರಣವಾದ ಪಾಕಿಸ್ತಾನದ ವಿರುದ್ದ ಭಾರತ ಪ್ರಬಲ ಪ್ರತಿಭಟನೆ ವ್ಯಕ್ತಪಡಿಸಿದೆ

ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ನಿನ್ನೆ ಈ ಕುರಿತು ಮಾಹಿತಿ ನೀಡಿ ಕೋವಿಡ್ ಮತ್ತು ಕೋವಿಡ್ ರಹಿತ ರೋಗಿಗಳ ಚಿಕಿತ್ಸೆಗೆ ನಿರಾಕರಿಸುವ ಖಾಸಗಿ ಆಸ್ಸತ್ರೆಗಳ ವಿರುದ್ದ ಕರಿಣ ಕ್ರಮ ಕ್ಷೆಗೊಳ್ಳಲಾಗುವುದು ಎಂದು ಹೇಳಿದರು ಖಾಸಗಿ ಆಸ್ಸತ್ರೆಗಳ ವ್ಯವಸ್ಥಾಪಕರುಗಳ ಜೊತೆಗೆ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್

ಟಿ

ಆರ್